ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಸುತ್ತಮುತ್ತಲ ಪ್ರದೇಶದಲ್ಲಿ ಧಾರಕಾರ ಮಳೆಯಾಗುತ್ತಿದ್ದು ರಸ್ತೆ ಮತ್ತು ಕೆಲವು ಕಟ್ಟಡಗಳು ನೀರಿನಲ್ಲಿ ಮುಳುಗಡೆಯಾಗಿವೆ ಇದಲ್ಲದೆ ಉಡುಪಿ ಕಾರವಾರ ಹಾಸನ ಜಿಲ್ಲೆಯಲ್ಲೂ ಮಳೆ ಜೋರಾಗಿ ಸುರಿಯುತ್ತಿದ್ದು ಸಂಚಾರ ವ್ವವಶ್ಠೆಗೆ ಧಕ್ಷೆ ಉಂಟಾಗಿದೆ

ಮಳೆಯಿಂದ ಕೆಲವು ಕಡೆ ಮನೆಗಳು ಕುಸಿದು ಬಿದ್ದಿವೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದು ಜನಜೀವನಕ್ಕೆ ತೊಂದರೆಯಾಗಿದೆ

ಶಿವಶಂಕರರೆಡ್ಡಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವುದಾದರೂ ಜಲ್ಲೆಗೆ ಆದ್ಯತೆ ಸಿಗದಿದ್ದರೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸಲಾಗುವುದು ಇದರಿಂದ ಸರ್ಕಾರದ ಭದ್ರತೆಗೆ ತೊಂದರೆಯಿಲ್ಲ ಎಂದು ಅವರು ಭರವಸೆ ನೀಡಿದರು ಬಜೆಟ್ ಮಂಡನೆಯ ನಂತರ ಕೆಲ ಶಾಸಕರಿಗೆ ಅಸಮಾಧಾನವಾಗಿರುವುದು ಸಹಜ ಸಂಬಂಧಪಟ್ಟ ಶಾಸಕರ ಜೊತೆ ಮಾತುಕತೆ ನಡೆಸಿ ಮುಖ್ಯಮಂತ್ರಿ ಅವರು ಸರಿಪಡಿಸಲಿದ್ದಾರೆ ಮತ್ತು ಬಜೆಟ್ಗೆ ಸರ್ಕಾರ ಉತ್ತರ ಕೊಡುವ ಸಮಯದಲ್ಲೂ ತಾರತಮ್ಯ ಸರಿಪಡಿಸಿಕೊಳ್ಳವ ಅವಕಾಶವಿದೆ ಶಾಸಕರ ಅಸಮಾಧಾನದಿಂದ ಸರ್ಕಾರದ ಭವಿಷ್ಣಕ್ಷೆ ಯಾವ ತೊಂದರೆಯಿಲ್ಲ ನಿಗದಿಯಂತೆ ಸರ್ಕಾರ ಐದು ವರ್ಷಗಳ ಅವಧಿ ಪೂರ್ಣಮಾಡಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು

ಪಾಟೀಲ್ ಅವರು ಬಜೆಟ್ ತಾರತಮ್ಯ ಕುರಿತು ಬಹಿರಂಗವಾಗಿ ಪತ್ರ ಬರೆದಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಉತ್ತರ ಕರ್ನಾಟಕದ ಪತ್ನೇಕ ಕೂಗಿಗೆ ಸರ್ಕಾರ ಅವಕಾಶ ಕೊಡುವುದಿಲ್ಲ ಮತ್ತು ಹಿರಿಯರಾದ ಪಾಟೀಲ್ ಅವರು ಯಾವ ಅರ್ಥದಲ್ಲಿ ಪತ್ರ ಬರೆದಿದ್ದಾರೋ ಗೊತ್ತಿಲ್ಲ ಆದರೆ ಸರ್ಕಾರ ಮಾತ್ರ ಶಾಸಕರ ಅಸಮಾಧಾನ ನಿವಾರಣೆ ಮಾಡಲು ಸಿದ್ದವಾಗಿದೆ

ಸದಾನಂದಗೌಡ ಹೇಳಿದ್ದಾರೆ ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿಂದು ಜರುಗಿದ ಶಕ್ತಿಯುತ ಭಾರತ ಶಕ್ತಿಯುತ ಕರ್ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕೇಂದ್ರದ ಎನ್ ಡಿ ಎ ಸರ್ಕಾರ ದೇಶದ ಜನರ ಆರೋಗ್ಯ ಸುಧಾರಣೆಗೆ ಹೆಚ್ಚಿನ ಒತ್ತುಕೊಟ್ಟದೆ

ಜನಪರ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಎಂದು ಅವರು ಹೇಳಿದರು ಯೋಜನೆಗಳ ಜೊತೆಗೆ ಉತ್ತಮ ಆಡಳಿತ ನೀಡುತ್ತಿದೆ ಇದರಿಂದ ದೇಶ ಆರ್ಥಿಕವಾಗಿ ಬಲಿಷ್ಠವಾಗುತ್ತಿದೆ ಅಭಿವೃದ್ಧಿಯ ವೇಗವು ಮೊದಲಿಗಿಂತ ಹೆಚ್ಚಾಗಿದೆ ಎಂದು ಸಚಿವ ಸದಾನಂದ ಗೌಡ ಹೇಳಿದರು

ಮಹೇಶ್ ಭರವಸೆ ನೀಡಿದ್ದಾರೆ ಮೃತ ರೈತನ ನಿವಾಸಕ್ಕೆ ಸಚಿವ ಪುಟ್ಟರಂಗಶೆಟ್ಟಿ ಹಾಗೂ ಸಂಸದ ಧೃವ ನಾರಾಯಣ್ ಅವರೊಂದಿಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳದ ನಂತರ ಸುದ್ದಿಗಾರರಿಗೆ ಅವರು ಈ ವಿಷಯ ತಿಳಿಸಿದರು ಮೃತ ರೈತ ಕುಟುಂಬಕ್ಕೆ ಭದ್ರ ನೆಲೆ ಕಲ್ಪಿಸಲಾಗುವುದು ತಾವು ಹಾಗೂ ಸಚಿವರಾದ ಪುಟ್ಟರಂಗ ಶೆಟ್ಟಿ ಚಿಕ್ಕಸ್ವಾಮಿ ಕುಟುಂಬಕ್ಕೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅಗತ್ಯ ನೆರವು ಕಲ್ಪಿಸುತ್ತೇವೆ ಎಂದರು

ಯಾವುದೇ ಕಾರಣಕ್ಕೂ ರೈತರು ಆತ್ಮಹತ್ಯೆಗೆ ಮೊರೆ ಹೋಗಬಾರದು ಎಂದು ಮನವಿ ಮಾಡಿದರು

ದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನು ಏಕಕಾಲಕ್ಕೆ ನಡೆಸುವ ಸಾಧಕ ಬಾಧಕಗಳನ್ನು ಕುರಿತು ಚರ್ಚಿಸಲು ಕಾನೂನು ಆಯೋಗ ಆಯೋಜಿಸಿರುವ ಎರಡು ದಿನಗಳ ವಿಚಾರ ವಿನಿಮಯ ಕಾರ್ಯಕ್ರಮ ದೆಹಲಿಯಲ್ಲಿ ಆರಂಭವಾಗಿದೆ ಎಲ್ಲ ರಾಷ್ಟೀಯ ಮತ್ತು ಮಾನ್ಕತೆ ಪಡೆದ ರಾಜ್ಯ ಮಟ್ಟದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ

ವಿಕಕಾಲಕ್ಕೆ ಚುನಾವಣೆಗಳನ್ನು ನಡೆಸುವ ಕುರಿತಂತೆ ಆಯೋಗ ಮಸೂದೆಯ ಕರಡು ಪ್ರತಿಯನ್ನು ಸಿದ್ಧಪಡಿಸಿದ್ದು ಇದರ ಸಾಂವಿಧಾನಿಕತೆ ಮತ್ತು ಕಾನೂನು ದೃಷ್ಟಿಕೋನಗಳ ಕುರಿತಂತೆ ರಾಜಕೀಯ ಪಕ್ಷಗಳು ಸಂವಿಧಾನ ತಜ್ಜರು ಉನ್ನತಾಧಿಕಾರಿಗಳು ಶಿಕ್ಷಣ ತಜ್ಜರು ಮತ್ತು ಸಾರ್ವಜನಿಕರಿಂದ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಆಹ್ವಾನಿಸಲಾಗಿದ್ದು